ಎಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟಿಗೆ ಭೇಟಿ ನೀಡಿ ಸ್ಥಳೀಯ ತೊಂದರೆಗಳಿಗೆ ಪರಿಹಾರ ಸಹಕಾರ ಸಚಿವ ಎಸ್

ಶ್ರೀರಾಮುಲು ಟ್ವೀಟ್ ಮಾಡಿದ್ದಾರೆ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಜಿಲ್ಲಾಮಟ್ಟದಲ್ಲಿ ನಡೆದಿರುವ ಪ್ರಯತ್ನಗಲ ಬಗ್ಗೆ ನಮ್ಮ ಪ್ರತಿನಿಧಿಗಳು ವರದಿ ಕಳಿಸಿದ್ದಾರೆ

ದಾವಣಗೆರೆ ಪೋಲಿಸ್ ಇಲಾಖೆ ನಿರ್ಮಿಸಿರುವ ಮಾರಣಾಂತಿಕ ಕರೊನಾ ವೈರಾಣು ಸೋಂಕು ನಿಯಂತ್ರಣ ಕುರಿತು ದಾವಣಗೆರೆ ಜಿಲ್ಲಾ ಪೋಲಿಸ್ ಇಲಾಖೆ ನಿರ್ಲಕ್ಷ್ಯತೆಯ ಪರಿಣಾಮ ಎಂಬ ಕಿರುಚಿತ್ರವನ್ನು ತಯಾರಿಸಿದೆ ಿ ಜಿಲ್ಲಾ ಪೋಲಿಸ್ ವರಿಷ್ಠಾಧಿಕಾರಿ ಪನುಮಂತರಾಯ ಕಿರುಚಿತ್ರವನ್ನು ಬಿಡುಗಡೆ ಮಾಡಿ ಮಾತನಾಡಿ ಕೊರೊನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಜನರ ಸುರಕ್ಷತೆಗಾಗಿ ಪೊಲೀಸ್ ಸಿಬ್ಬಂದಿ ಪಗಲಿರುಳು ಶ್ರಮಿಸುತ್ತಿದೆ ಈ ಕಾರ್ಯದಲ್ಲಿ ನಾಗರಿಕರ ಸಪಕಾರ ಅಗತ್ಯ ಎಂದು ಮನವಿ ಮಾಡಿದರು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಗರಿಬ್ ಕಲ್ಕಾಣ್ ಯೋಜನೆಯಡಿ ಜಮಾ ಮಾಡಿರುವ ಪಣವನ್ನು ಕೇಂದ್ರ ಸರ್ಕಾರ ಪಡೆಯುವುದಿಲ್ಲ ಎಂದು ಜಿಲ್ಲಾ ಮುಖ್ಯ ವ್ಯವಸ್ಥಾಪಕ ಸಿ

ಇವರ ಪೈಕಿ ಮೂವರು ಕೊರೊನಾ ಪಾಸಿಟಿವ್ ವ್ಯಕ್ತಿ ಸಂಪರ್ಕದಲ್ಲಿ ಇದ್ದರೆಂಬ ಕಾರಣಕ್ಕೆ ಅವರನ್ನು ಪುನಃ ಕ್ವಾರೆಂಟೈನ್ ಕೇಂದ್ರದಲ್ಲಿ ಪ್ರತ್ಯೇಕಿಸಿ ನಿಗಾದಲ್ಲಿ ಇಡಲಾಗಿದೆ ಈ ಮೂವರ ಗಂಟಲಿನ ದ್ರವ ಪಾಗೂ ರಕ್ತದ ಮಾದರಿಯನ್ನು ಪರೀಕ್ಷೆಗಾಗಿ ಮೈಸೂರಿನ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರಕ್ಕೆ ಕಳುಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ

ಹುಬ್ವಳ್ಳಿಗೆ ಬೆಂಗಳೂರಿನಿಂದ ಆಗಮಿಸಿದ್ದ ಆರು ಜನ ಕೈಯಲ್ಲಿ ಹಾಕಿದ್ದ ಹೋಂ ಕ್ವಾರಂಟೈನ್ ಮುದ್ರೆ ಅಳಿಸಿ ರಸ್ತೆಗಳಲ್ಲಿ ತಿರುಗುತ್ತಿದ್ದುದನ್ನು ಪಕ್ತೆ ಪಚ್ಚಿರುವ ಮೊಲೀಸರು ಕಟ್ಟುನಿಟ್ಟಿನ ಸೂಚನೆ ನೀಡಿ ಕಳಹಿಸಿದ ಘಟನೆ ಜರುಗಿದೆ ನಗರದ ಎಸ್

ಕೃಷ್ಣಾ ನಗರ ಹಾಗೂ ನವಲಗುಂದ ನಿವಾಸಿಗಳಾದ ಇವರನ್ನು ಬೆಂಡಿಗೇರಿ ಠಾಣೆಗೆ ಕರೆದೊಯ್ದು ಮನೆಯಲ್ಲಿರುವಂತೆ ಸೂಚಿಸಿ ಬಿಡುಗಡೆ ಮಾಡಲಾಯಿತು

ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದುವರೆಗೆ ಕೊರೊನಾ ಸೋಂಕು ಪತ್ತೆಯಾಗಿಲ್ಲ ಸೂಕ್ತ ಮುನ್ನೆಚ್ವರಿಕಾ ಕ್ರಮಗಳನ್ನು ಕ್ಟೆಗೊಳ್ಳಲಾಗಿದೆ ಎಂದು ಜಿಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿ ಪರೀಶ್ ಪಾಂಡೆ ತಿಳಿಸಿದ್ದಾರೆ ಜಿಲ್ಲೆ ಪ್ರವೇಶಿಸುವ ಗಡಿ ಭಾಗದ ರಸ್ತೆಗಳಲ್ಲಿ ಕಟ್ಟೆಜ್ವರ ವಹಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಚಿಕ್ಕಮಗಳೂರು ಸಂಪರ್ಕಿಸುವ ಚಾರ್ಮಾಡಿ ರಸ್ತೆಯ ಗಡಿಯಲ್ಲಿರುವ ಸರ್ವೀಸ್ ಸ್ವೇಷನ್ನಲ್ಲಿ ವಾಹನಗಳನ್ನು ಶುಚಿಗೊಳಿಸಿದ ನಂತರವೇ ಜಿಲ್ಲೆ ಪ್ರವೇಶಿಸಲು ಅವಕಾಶ ನೀಡಲಾಗುತ್ತಿದೆ ಎಂದು ಹೇಳಿದರು

ಜಿಲ್ಲಾಧಿಕಾರಿ ಸಿಂಧೂ ರೂಪೇಶ್ ಮಾತನಾಡಿ ನಾಡದೋಣಿ ಮೀನುಗಾರರು ಸರ್ಕಾರದ ಎಲ್ಲ ಮುನ್ನೆಚ್ವರಿಕಾ ಸೂಚನೆಗಳನ್ನು ಪಾಲಿಸಬೇಕು ಮೀನು ಖರೀದಿ ಸ್ತಳದಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಕರಾವಳಿ ರಕ್ಷಣಾ ಪೊಲೀಸರು ಈ ಬಗ್ಗೆ ನಿಗಾ ವಹಿಸಬೇಕು ಎಂದು ಸೂಚಿಸಿದರು ಮೀನನ್ನು ಚಿಲ್ಲರೆಯಾಗಿ ಮಾರಾಟ ಮಾಡುವಂತಿಲ್ಲ

ಬೈಕಂಪಾಡಿ ಗುಡ್ಡಕೊಪ್ಪ ಮುಕ್ಕ ಸಹಿಹಿತ್ಸು ಸುಲ್ತಾನ್ ಬತ್ತೇರಿ ಹೊಯಿಗೆ ಬಜಾರ್ ಉಳ್ಳಾಲ ಕೋಡಿ ಕೋಟೆಪುರ ಮೊಗವೀರಪಟ್ಟ

ಅಗತ್ತ ಸಾಮಗ್ರಿ ಮತ್ತು ಸೇವೆಗಳನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಸಚಿವಾಲಯ ಮಾರ್ಗಸೂಚಿಯಲ್ಲಿ ತಿಳಿಸಿದೆ

ಮಾರುಕಟ್ಟಿಗೆ ತರಕಾರಿ ಸಾಗಣೆಗೆ ಪಾಸ್ ನೀಡಲಾಗುತ್ತಿದೆ ರೈತರೆ ನೇರವಾಗಿ ಮನೆ ಮನೆಗೆ ತೆರಳಿ ತರಕಾರಿ ಮಾರಲು ಅವಕಾಶ ನೀಡಲಾಗುವುದು ಪಾವಗಡ ರೈತರು ಬೆಳೆದ ತರಕಾರಿ ಹಾಗೂ ಹಣ್ಣುಗಳ ಮಾರಾಟಕ್ಕೆ ಮುಖ್ಯಮಂತ್ರಿ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆಂಧ್ರ ಸರ್ಕಾರದೊಂದಿಗೆ ಚರ್ಚಿಸಿ ಅವಕಾಶ ಕಲ್ಪಿಸಿದ್ದಾರೆ ಎಂದು ಸಚಿವ ಸೋಮಶೇಖರ್ ತಿಳಿಸಿದರು

ಅಗತ್ಯ ಜಿಷಧಗಳನ್ನು ಸಂಗ್ರಹಿಸಲಾಗಿದೆ ಎಂದು ಶಿಬಿರದ ಅರಣ್ಯ ಸಂರಕ್ಷಣಾಧಿಕಾರಿ ರಂಜನ್ ತಿಳಿಸಿದ್ದಾರೆ